ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಲು ಶಿವಸೇನೆ ಆಸಕ್ಕಿ ತೋರದ ಹಿನ್ನೆಲೆಯಲ್ಲಿ ಜಿಜೆಪಿ ಈ ತೀರ್ಮಾನ ಕ್ಸೆಗೊಂಡಿದೆ ಮಹಾರಾಷ್ಷ ಬಿಜೆಪಿ ಆಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಪಕ್ಷ ಸರ್ಕಾರ ರಟಿಸುವುದಿಲ್ಲ ಈ ವಿಜಾರವನ್ನು ರಾಜ್ಯಪಾಲ ಭಗತ್ಸಿಂಗ್ ಕೋಶಿಯಾರಿ ಅವರಿಗೆ ತಿಳಿಸಲಾಗಿದೆ ಶಿವಸೇನೆಯೊಂದಿಗೆ ಮಹಾಮ್ಯೆಪ್ರಿ ಮಾಡಿಕೊಂಡಿದ್ದ ತಮ್ಮ ಪಕ್ಷ ಇದೀಗ ಸರ್ಕಾರ ರಚಿಸುವ ಪ್ರಕ್ರಿಯೆಯಿಂದ ಹಿಂದೆ ಸಂದಿದೆ ಶಿವಸೇನೆ ಜನಾದೇಶವನ್ನು ಧಿಕ್ಕರಿಟಿದೆ ಮಿತ್ರ ಪಕ್ಷ ಎನ್ಸಿಟಿ ಹಾಗೂ ಕಾಂಗ್ರೆಸ್ನೊಂದಿಗೆ ಸೇರಿ ಸರ್ಕಾರ ರಚಿಸುವುದಾದರೆ ಶುಭ ಕೋರುವುದಾಗಿ ತಿಳಿಸಿದರು ಇದಕ್ಕೂ ಮುನ್ನ ಬಿಜೆಪಿ ಕೋರ್ ಕಮಿಟ ಸಭೆಯಲ್ಲಿ ಸರ್ಕಾರ ರಚನೆಯ ಸಾಧಕ ಬಾಧಕಗಳ ಬಗ್ಗೆ ಗಹನವಾದ ಚರ್ಚೆ ನಡೆಯಿತು ರಾಜ್ಯಪಾಲ ಭಗತ್ಸಿಂಗ್ ಕೋತಿಯಾರಿ ಅವರು ಸರ್ಕಾರ ರಚಿಸುವಂತೆ ಬಿಜೆಪಿಗೆ ನಿನ್ನೆ ಆಡ್ಡಾನ ನೀಡಿದ ಹಿನ್ನೆಲೆಯಲ್ಲಿ ಈ ಸಭೆ ಜರುಗಿತು ಉಸ್ತುವಾರಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನೀಸ್ ಮಹಾರಾಷ್ಷ ಬಿಜೆಪಿ ಆಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಓರಿಯ ಮುಖಂಡರಾದ ಗಿರೀಶ್ ಮಹಾಜನ್ ಸುದೀರ್ ಮುಂಗಂತೀವಾರ್ ಅತಿಷ್ ಶೇಲರ್ ಹಾಗೂ ಪಂಕಜಾ ಮುಂಡೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಎರಡೂ ಪಕ್ಷಗಳು ಮುಖ್ಯಮಂತ್ರಿ ಪುದ್ದೆಗೆ ಪಟ್ನು ಓಡಿದಿವೆ ಓಗಾಗಿ ಸರ್ಕಾರ ರಚನೆ ಬಿಕ್ಕಟ್ಟು ಮುಂದುವರೆದಿದೆ

ಆಯೋಧ್ತಾ ಭೂ ವಿವಾದ ಪ್ಲಕರಣ ಕುರಿತಂತೆ ಸುಪ್ಲೀಂಕೋರ್ಟ್ ತೀರ್ಪಿನ ನಂತರ ಶಾಂತಿ ಮತ್ತು ಸುವ್ನವಸ್ತೆ ಕಾಪಾಡುವ ನಿಟನಲ್ಲಿ ದೆಪಲಿಯಲ್ಲಿಂದು ವಿವಿಧ ಧಾರ್ಮಿಕ ಮುಖಂಡರ ಜೊತೆ ರಾಷ್ಷೀಯ ಭದ್ರತಾ ವಲಯಗಾರ ಅಜಿತ್ ದೋವಲ್ ಚರ್ಚಿಸಿದರು ಅಜಿತ್ ದೋವಲ್ ಅವರ ನಿವಾಸದಲ್ಲಿ ಈ ಸಭೆ ಸುಮಾರು ಒಂದು ತಾಸು ನಡೆಯಿತು ಈ ಸಭೆಯು ಎಲ್ಲಾ ಸಮುದಾಯಗಳ ನಡುವೆ ಬ್ರಾಕೃತ್ವ ಮೂಡಿಸಲು ಪಾಗೂ ಸಾಮರಸ್ವ ಕಾಪಾಡುವ ನಿಟ್ಟನಲ್ಲಿ ಧಾರ್ಮಿಕ ಮುಖಂಡರೊಂದಿಗೆ ಸಂಪರ್ಕ ಬಲಪಡಿಸಲು ಸಪಕಾರಿಯಾಗಿದೆ ಎಂದು ಸಭೆಯ ನಂತರ ಹೊರಡಿಸಲಾದ ಜಂಟ ಹೇಳಿಕೆಯಲ್ಲಿ ಧಾರ್ಮಿಕ ಮುಖಂಡರು ಹೇಳಿದ್ದಾರೆ ಎರಡೂ ಸಮುದಾಯದ ಕೋಟ್ಕಂತರ ಜನಸಮುದಾಯವಿದ್ದು ಪ್ರತಿಯೊಬ್ಬರೂ ಸೂಕ್ಷ್ಮತೆಯನ್ನು ಅರಿತು ಸಭೆ ಜವಾಬ್ದಾರಿಯನ್ನು ನಿಭಾಯಿಸಿದೆ

ಅಯೋಧ್ಯೆ ಜಮೀನು ವಿವಾದ ಪ್ರಕರಣ ಕುರಿತು ನಿನ್ನೆ ಸುಪ್ರೀಂಕೋರ್ಟ್ ನೀಡಿದ ತೀರ್ಪನ್ನು ಇಡೀ ದೇಶದ ಜನತೆ ಸ್ವಾಗತಿಸಿದ್ದಾರೆ ದಶಕಗಳ ಪಳೆಯ ಪ್ರಕರಣ ಇತ್ತರ್ಥಗೊಳ್ಳುವುದರೊಂದಿಗೆ ಸುಪ್ರೀಂಕೋರ್ಟ್ ತೀರ್ಮ ಭಾರತೀಯ ನ್ವಾಯಾಂಗ ವ್ಯವಸ್ಥೆಯಲ್ಲಿ ಸುವರ್ಣ ಅಧ್ಯಾಯವಾಗಿದ್ದು ಸಮಾಜದ ಪ್ರತಿಯೊಂದು ವರ್ಗ ಪ್ಪದಯಪೂರ್ವಕವಾಗಿ ಕೀರ್ಪನ್ನು ಸ್ನಾಗತಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನಿನ್ನೆ ಸಂಜೆ ರಾಷ್ಟವನ್ನುದ್ದೇತಿಸಿ ಭಾಷಣ ಮಾಡಿದ ನರೇಂದ್ರ ಮೋದಿ ಅಯೋದ್ದೆ ಭೂ ವಿವಾದ ಪ್ರಕರಣದ ತೀರ್ಮ ಭಾರತೀಯ ಪ್ರಾಜೀನ ಸಂಸ್ಟತಿಯ ಸಾಕ್ಷ್ಯವಾಗಿದೆ ಮತ್ತು ಸಾಮಾಜಿಕ ಸಾಮರಸ್ಕದ ಸಂಪ್ರದಾಯವಾಗಿದೆ ಎಂದು ತಿಳಿಸಿದ್ದಾರೆ ಯಾವುದೇ ಕಓ ಘಟನೆಗಳನ್ನು ಮರೆಯುವ ಸಮಯ ಇದಾಗಿದೆ ನವಭಾರತದಲ್ಲಿ ಭಯ ಕಓ ಘಟನೆಗಳು ಮತ್ತು ನಕಾರಾತ್ಮಕತೆಗೆ ಜಾಗಎಲ್ಲ ಅಯೋಧ್ಯೆ ತೀರ್ಪಿನ ಜೊತೆಗೆ ಕರ್ತಾರ್ಮರ್ ಕಾರಿಡಾರ್ಗೆ ಚಾಲನೆ ನೀಡಿರುವುದು ಬರ್ಲಿನ್ ಗೋಡೆಯ ಪತನದಂತೆಯೇ ಏಕತೆಯ ಸಂದೇಶಗಳಾಗಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಭಾರತದ ಸಂವಿಧಾನ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಯನ್ನು ಶೀರ್ಮ ನಿರೂಪಿಸಿದ್ದು ಜನರು ಶಾಂತಿ ಮತ್ತು ಸಾಮರಸ್ತ ಕಾಪಾಡಬೇಕೆಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಮನವಿ ಮಾಡಿದ್ದಾರೆ ನ್ನಾಯಾಲಯದ ಶೀರ್ಷಿನಿಂದ ತಮಗೆ ಸಂತಸವಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಎಲ್

ರಾಮಮಂದಿರ ನಿರ್ಮಾಣದ ಪರ ತೀರ್ಮ ನೀಡಿರುವ ಸುಪ್ರಿಂಕೋರ್ಟ್ನ ತೀರ್ಪನ್ನು ಗೌರವಿಸುವುದಾಗಿ ಕಾಂಗ್ರೆಸ್ ಹೇಳದೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಕ್ಷದ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಈ ಕುರಿತು ನಿರ್ಣಯ ಅಂಗೀಕರಿಸಿ ಸಂಬಂಧಿತ ಎಲ್ಲಾ ಸಮುದಾಯಗಳು ಮತ್ತು ವ್ಯಕ್ತಿಗಳು ದೇಶದ ಜಾತ್ಕಾತೀತ ಮೌಲ್ಯಗಳು ಹಾಗೂ ಸಂವಿಧಾನವನ್ನು ಗೌರವಿಸಬೇಕು ಎಂದು ಹೇಳದೆ ದಶಕಗಳ ಪಳೆಯ ಜಮೀನು ವಿವಾದ ಕುರಿತ ಶೀರ್ಮ ಒಂದೂಗಳು ಮತ್ತು ಮುಷ್ಲಿಮರಿಬ್ಬರಿಗೂ ಸಮಾನ ಗೆಲುವಾಗಿದೆ ಎಂದು ಭಾರತೀಯ ಅಮೆರಿಕನ್ ಸಮುದಾಯ ಪೇಳಿದೆ ಸುಪ್ರೀಂಕೋರ್ಟ್ನ ಶೀರ್ಮ ಭಾರತೀಯ ಕಾನೂನು ವ್ಯವಸ್ಥೆಗೆ ಮರಾತತ್ವ ತಜ್ಞರಿಗೆ ಪಾಗೂ ಇತಿಪಾಸಕಾರರಿಗೆ ಸಂದ ಜಯವಾಗಿದೆ ಎಂದು ಹಿಂದೂ ಅಮೆರಿಕನ್ ಪ್ರತಿಷ್ಟಾನದ ಹೇಳಿಕೆ ತಿಳಿಸಿದೆ ಪ್ರಕರಣದಲ್ಲಿ ಪ್ರಮುಖ ಕಕ್ಷದಾರರಲ್ಲೊಬ್ಬರಾದ ಉತ್ತರ ಪ್ರದೇಶ ಸುನ್ನಿ ಕೇಂದ್ರೀಯ ವಕ್ಷ ಮಂಡಳಿ ತೀರ್ಷನ್ನು ಸ್ವಾಗತಿಸಿದ್ದು ತೀರ್ಷನ್ನು ಪ್ರಶ್ನಿಸುವ ಯಾವುದೇ ಉದ್ದೇಶವಿಲ್ಲವೆಂದು ಹೇಳಿದೆ ಮತ್ತೊಬ್ಬ ಕಕ್ಷಿದಾರರ ಇಕ್ವಾಲ್ ಅನ್ಲಾರಿ ಸಹ ತೀರ್ಪಿನ ಬಗ್ಗೆ ತ್ರಪ್ತಿ ವ್ಯಕ್ತಪಡಿಸಿ ತೀರ್ಪನ್ನು ನ್ದಾಯಾಲಯದಲ್ಲಿ ಪ್ರತ್ನಿಸುವುದಿಲ್ಲ ಎಂದು ಪೇಳಿದ್ದಾರೆ ಕೀರ್ಮ ಕುರಿತಂತೆ ಮುಕ್ಲಿಮರು ಕ್ರಪ್ತಿಗೊಂಡಿದ್ದಾರೆ ಎಂದು ರಾಷ್ಟೀಯ ಅಲ್ಪಸಂಖ್ಕಾತರ ಆಯೋಗದ ಅಧ್ವಕ್ಷ ಗಯೋರುಲ್ ರಿಜ್ವಿ ಹೇಳಿದ್ದಾರೆ ಆಯೋದ್ದೆಯ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರಿಂಕೋರ್ಟ್ ತೀರ್ಟಿನ ನಂತರ ದೇಶದ ಜನತೆ ಸಾಮರಸ್ನ ಎತ್ತಿ ಹಿಡಿಯಲು ಪರಮೋಜ್ನ ಆದ್ಲತೆ ನೀಡಿರುವುದು ತಮಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಷ್ಷೀಯ ಕಾರ್ಯಾಧ್ವಕ್ಷ ಜೆಪಿ ನಡ್ಡಾ ಹೇಳದ್ದಾರೆ ನವದೆಪಲಿಯಲ್ಲಿಂದು ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಸುಪ್ರೀಂಕೋರ್ಟ್ ಸರ್ವಸಮ್ನತ ತೀರ್ಮ ನೀಡಿದ್ದು ಸಮಾಜದ ಎಲ್ಲಾ ವರ್ಗಗಳು ಆದೇಶವನ್ನು ಸ್ವಾಗತಿಸಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಂಬರುವ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಓನ್ನೆಲೆಯಲ್ಲಿ ಐಜೆಪಿ ತನ್ನ ಅಭ್ದರ್ಥಿಗಳ ಮೊದಲ ಪಟ್ಟಿಯನ್ನು ಐಡುಗಡೆ ಮಾಡಿದ್ದು

ಮುಖ್ಯಮಂತ್ರಿ ರಘುವರ್ದಾಸ್ ಅವರು ಜೆಮ್ಶೆಡ್ಮರ್ ಷೂರ್ವ ಜಾರ್ಖಂಡ್ ಪಾರ್ಟ ಅಧ್ಯಕ್ಷ ಲಕ್ಷ್ಮಣ್ ಗಿಲುವಾ ಚಕ್ರಧಾರ್ಮರ್ನಿಂದ ಸ್ಪರ್ಧಿಸಲಿದ್ದಾರೆ ಕೇಂದ್ರೀಯ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಪಟ್ಟಿಗೆ ಅನುಮೋದನೆ ನೀಡಿದೆ ನವದೆಪಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟೀಯ ಕಾರ್ಯಧ್ಯಕ್ಷ ಜೆಪಿ

ಆದರೆ ರಘುವರದಾಸ್ ಅವರ ಆಡಳಿತ ಈ ಕಮ್ನ ಚುಕ್ಕೆಯನ್ನು ನಿವಾರಿಸಿದೆ ಸ್ವಿರತೆ ಮತ್ತು ಅಭಿವ್ಯದ್ದಿಗೆ ಆದ್ದತೆ ದೊರೆಸಿದೆ ಭ್ರಷ್ಟಾಚಾರ ತಗ್ಗಿದ್ದು ರಾಜ್ಯ ಅಭಿವೃದ್ದಿ ಪಥದತ್ತ ಸಾಗುತ್ತಿದೆ ಎಂದು ಹೇಳಿದರು ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಓನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಯ ಐವರ ಅಭ್ಯರ್ಥಿಗಳ ಪೆಸರನ್ನು ಐಡುಗಡೆ ಮಾಡಿದೆ ಜಾರ್ಖಂಡನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ರಾಮೇಶ್ವರ್ ಓರಾನ್ ಲೋಹಾರದಾಗ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಕಾಂಗ್ರೆಸ್ನ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ವರ್ಧಿಗಳ ವಟ್ಷಗೆ ಅನುಮೋದನೆ ನೀಡಲಾಗಿದೆ ಪಶ್ವಿಮ ಬಂಗಾಳಕ್ಕೆ ನಿನ್ನೆ ಅಪ್ಪಳಿಸಿದ್ದ ಬೀಕರ ಜಂಡಮಾರುತ ಬುಲ್ ಬುಲ್ ಇಂದು ದುರ್ಬಲಗೊಂಡು ಬಾಂಗ್ಲಾ ದೇಶದತ್ತ ಸಾಗಿದೆ ಚಂಡಮಾರುತ ಸಂಬಂಧಿತ ಘಟನೆಗಳಲ್ಲಿ ಪಟ್ಟಿಮ ಬಂಗಾಳದಲ್ಲಿ ಮೂವರು ಪಾಗೂ ಒಡಿತಾದಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ

ರಾಜ್ಯದ ವಿವಿಧೆಡೆ ನಿರಂತರ ಮಳೆಯಿಂದ ಅನೇಕ ಪ್ರದೇಶಗಳು ಜಲಾವೃತವಾಗಿದೆ ಒಡಿತಾದ ಜಾಜ್ಪುರ್

ಭದ್ರಕ್ ಹಾಗೂ ಬಾಲಾಸೊರ್ ಜಿಲ್ಲೆಗಳು ಚಂಡಮಾರುತದಿಂದ ತೀವ್ರಬಾಧಿತವಾಗಿವೆ ಪ್ರವಾದಿ ಮೊಪಮ್ದ್ ಪ್ರೆಗಂಬರ್ ಅವರ ಜನ್ನದಿನ ಮೀಲಾದ್ ಉನ್ ನಜಿಯನ್ನು ದೇಶಾದ್ದಂತ ಧಾರ್ಮಿಕ ಶ್ರದ್ದೆಯಿಂದ ಆಚರಿಸಲಾಗುತ್ತಿದೆ ಪ್ರವಾದಿ ಮೊಹಮ್ನದ್ ಅವರ ಜೀವನ ಹಾಗೂ ಉಪದೇಶಗಳ ಕುರಿತಾದ ಸಭೆಗಳು ಕಾರ್ಯತ್ರಮಗಳು ವಿರ್ಪಾಡಾಗಿವೆ ಪಬ್ಲದ ಅಂಗವಾಗಿ ಮರವಣಿಗಳು ನಡೆಯುತ್ತಿವೆ ಸುಪ್ರೀಂಕೋರ್ಟ್ ಆಯೋಧ್ಯ ಕುರಿತ ೀರ್ಮ ನೀಡಿರುವ ಹಿನ್ನೆಲೆಯಲ್ಲಿ ಶಾಂತಿ ಸೌಹಾರ್ಧತೆ ಕಾಪಾಡುವ ನಿಟ್ಟನಲ್ಲಿ ಕೆಲವು ಸಂಘಟನಾ ಸಮಿತಿಗಳು ಮೆರವಣಿಗೆಯನ್ನು ರದ್ದು ಪಡಿಸಿವೆ ರಾಷ್ಟ ರಾಜಧಾನಿ ದೆಪಲಿಯ ವಾಯು ಮಾಲಿನ್ತ ಪ್ರಮಾಣ ಇಂದೂ ಕೂಡ ಕಳಪೆ ಮಟ್ಟದಲ್ಲೇ ಮುಂದುವರೆದಿದೆ

ಐ

ನಗರದ ವಾಯು ಮಾಲಿನ್ನ ಪ್ರಮಾಣ ಕಡಿಮೆಯಾಗುತ್ತಿದ್ದು ಬಲವಾದ ಗಾಳಿ ಬೀಸುತ್ತಿರುವ ಪರಿಣಾಮ ನಿನ್ನೆ ಅತ್ಯಂತ ಕಳಪೆಯಿಂದ ಕೂಡಿದ್ದ ವಾಯುಗುಣಮಟ್ಟ ಇಂದು ತುಸು ಚೇತರಿಕೆ ಕಂಡಿತು ಬಳಿಕ ಮತ್ತೆ ಕಳಪೆ ಮಟ್ಟಕ್ಕೆ ಇಳಿದಿದೆ ಬೆಳಗ್ಗೆ ತಂಪಾದ ಗಾಳಿ ಬೀಸುತ್ತಿದ್ದು

ದಿನದಲ್ಲಿ ಬಲವಾದ ಮೇಲ್ವೈ ಗಾಳಿ ಜೀಸುವುದಿಲ್ಲ ಎಂದು ಪವಾಮಾನ ಇಲಾಖೆ ತಿಳಿಸಿದೆ

ಪಾಂಕಾಂಗ್ನಲ್ಲಿ ಪ್ರಜಾಪ್ರಭುತ್ವ ಪರವಾದ ಶಾಸಕರ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನಾಕಾರರು ಇಂದು ಸುರಂಗ ಮಾರ್ಗ ನಿಲ್ಲಾಣದ ಕಿಟಕಿಗಳು ಹಾಗೂ ವ್ಯಾಪಾರ ಮಳಿಗೆಗಳನ್ನು ಧ್ವಂಸಗೊಳಿಸಿದ್ದಾರೆ ಶಾ ಟನ್ ಈಶಾನ್ಯ ಜಿಲ್ಲೆಯಲ್ಲಿ ಪ್ರತಿಭಟನಾಕಾರರು ಕಿಟಕಿಗಳು ಹಾಗೂ ಟಕೆಟ್ ನೀಡುವ ಯಂತ್ರವೊಂದನ್ನು ಪಾಳುಮಾಡಿದ ನಂತರ

ಕೊರಿಯಾದ ಕಿಮ್ ಜಾಂಗಿಯಾನ್ ಪಾಗೂ ಜೀನಾದ ಜೋಂಗಾವೋ ಜಾವೋ ಜಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ನದಾಗಿಸಿಕೊಂಡರು